ಆಕ್ಷೇಪಾರ್ಹ ಅಂಶಗಳನ್ನು ತೆಗೆದುಹಾಕಲು ನಿರಂತರ ವ್ಯವಸ್ಲೆಯನ್ನು ಖಚಿತಪಡಿಸುವಂತೆ ಟ್ಲಿಟ್ಟರ್ಗೆ ಸರ್ಕಾರದ ಸಲಹೆ

ಪೂರ್ವ ಏಷ್ಯಾ ಸಮಾವೇಶದಲ್ಲಿ ಪ್ರಧಾನಮಂತ್ರಿ ಮೋದಿ ಐದನೇ ಬಾರಿಗೆ ಭಾಗವಹಿಸುತ್ತಿದ್ದಾರೆ ಎರಡನೇ ಬಾರಿಗೆ ಸಿಂಗಾಪುರ ದೇಶಕ್ತೆ ಭೇಟಿ ನೀಡಲಿದ್ದಾರೆ ಈ ನಡುವೆ ಫಿನ್ಟೆಕ್ ಫೆಸ್ಟಿವಲ್ನಲ್ಲಿ ಪ್ರಧಾನಿ ಮೋದಿ ಭಾಷಣ ಮಾಡಲಿದ್ದಾರೆ

ಎರಡು ದಿನಗಳ ಕಾಲ ಸಿಂಗಾಪುರದಲ್ಲಿಯೇ ವಾಸ್ತವ್ಯ ಹೂಡಲಿರುವ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಪ್ರಾದೇಶಿಕ ಸಮಗ್ರ ಆರ್ಥಿಕ ಸಹಭಾಗಿತ್ವ ಸಭೆಯಲ್ಲಿ ಪಾಲ್ಗೊಳ್ಳಲಿದ್ದಾರೆ ಈ ಸಭೆಯಲ್ಲಿ ಹಲವಾರು ವಿಷಯಗಳ ಬಗ್ಗೆ ಚರ್ಚೆ ನಡೆಯುವ ಸಾಧ್ಯತೆ ಇದೆ ವಾಣಿಜ್ಲ ಸಚಿವ ಸುರೇಶ್ ಪ್ರಭು ಕೂಡ ಈ ಸಭೆಯಲ್ಲಿ ಪಾಲ್ಗೊಳ್ಳಲಿದ್ದಾರೆ ನವದೆಹಲಿಯಲ್ಲಿ ಈ ಕುರಿತು ಮಾಹಿತ ನೀಡಿದ ವಿದೇಶಾಂಗ ವ್ಯವಹಾರ ಸಚಿವಾಲಯದ ಕಾರ್ಯದರ್ಶಿ ವಿಜಯ್ ಠಾಕೂರ್ ಸಿಂಗ್ ಸಿಂಗಾಪುರಕ್ಕೆ ಮೋದಿ ಭೇಟಿ ನೀಡಲಿರುವದಿಂದ ಹಲವಾರು ಅಭಿವೃದ್ದಿ ಯೋಜನೆಗಳ ಬಗ್ಗೆ ಚರ್ಚೆ ನಡೆಸಲು ಸಾಧ್ಯವಾಗಲಿದೆ ಎಂದರು

ತಮ್ನ ಸಿಂಗಾಪುರ ಭೇಟಿಯ ಸಂದರ್ಭದಲ್ಲಿ ಅಮೆರಿಕ ಉಪಾಧ್ಯಕ್ಷ ಮೈಕ್ ಪೆನ್ಸ್ ಜತೆ ಮೋದಿ ಚರ್ಚಿಸಲಿದ್ದಾರೆ ಚತ್ತೀಸ್ಗಡ ವಿಧಾನಸಭಾ ಚುನಾವಣೆಯ ಮೊದಲ ಹಂತದಲ್ಲಿ ಅತ್ಯಧಿಕ ಮತದಾನವಾದ ವರದಿಯಾಗಿದೆ

ಮತದಾನ ಒಟ್ಲಾರೆ ಶಾಂತಿಯುತವಾಗಿತ್ತು

ಮಾವೋ ಹಾವಳಿಯ ತೀವ್ರ ಬಾಧಿತ ಪ್ರದೇಶಗಳಲ್ಲಿಯು ಸಹ ಈ ಬಾರಿ ಉತ್ತಮ ಮತದಾನವಾಗಿದೆ ಎಂದು ನಮ್ಮ ಬಾತ್ನೀದಾರರು ವರದಿ ಮಾಡಿದ್ದಾರೆ

ಮತದಾರರ ಮನವೊಲಿಸಲು ರಾಜಕೀಯ ಪಕ್ಷಗಳು ಎಲ್ಲ ಪ್ರಯತ್ನಗಳನ್ನು ನಡೆಸಿವೆ

ರಾವತ್ ಹಾಗೂ ಆಯುಕ್ತರಾದ ಸುನೀಲ್ ಅರೋರಾ ಮತ್ತು ಅಶೋಕ್ ಲವಾಸ ಅವರನ್ನೊಳಗೊಂಡ ಪೂರ್ಣ ಪ್ರಮಾಣದ ಚುನಾವಣಾ ಆಯೋಗದ ತಂಡ ಇಂದು ಇಂಧೋರ್ ತಲುಪಲಿದೆ

ಮಿಜೋರಾಂನ ಚಂಫಾಲ್ ಉತ್ತರ ವಿಧಾನಸಭಾ ಕ್ಷೇತ್ರದಲ್ಲಿ ನಾಮಪ್ರಗಳ ಪರಿಶೀಲನೆ ಇಂದು ನಡೆಯಲಿದೆ ತಾಂತ್ರಿಕ ಕಾರಣಗಳಿಂದಾಗಿ ನಿನ್ನೆ ಈ ಕ್ಷೇತ್ರದ ನಾಮಪತ್ರದ ಪರಿಶೀಲನೆಯನ್ನು ಸ್ಲಗಿತಗೊಳಿಸಲಾಗಿತ್ತು

ನಾಮಪತ್ರಗಳನ್ನು ಹಿಂತೆಗೆದುಕೊಳ್ಳಲು ನಾಳೆ ಕೊನೆಯ ದಿನ

ಅಸ್ಸಾಂನ ದಿಂಜಾನ್ನಲ್ಲಿ ನಿನ್ನೆ ಉನ್ನತ ಮಟ್ಟದ ಭದ್ರತಾ ಪರಾಮರ್ಶೆ ಸಭೆ ನಡೆಯಿತು ಅಸ್ವಾಂ ಹಾಗೂ ನೆರೆ ರಾಜ್ಯಗಳ ಡಿಜಿಪಿಗಳು ಗೃಹಸಚಿವಾಲಯ ಹಾಗೂ ಸೇನೆಯ ಹಿರಿಯ ಅಧಿಕಾರಿಗಳು ಸಭೆಯಲ್ಲಿ ಭಾಗವಹಿಸಿದ್ದರು ಮುಂಬರುವ ಪಂಚಾಯತ್ ಚುನಾವಣೆ ಹಿನ್ನೆಲೆಯಲ್ಲಿ ಅಸ್ಸಾಂ ಹಾಗೂ ನೆರೆಯ ಪ್ರದೇಶಗಳಲ್ಲಿ ಯಾವುದೇ ಅಹಿತಕರ ಫಟನೆಗಳು ನಡೆಯದಂತೆ ನೋಡಿಕೊಳ್ಳುವ ಬಗ್ಗೆ ಸಭೆಯಲ್ಲಿ ಚರ್ಚಿಸಲಾಯಿತು ಯಾವುದೇ ಕಾರಣಕ್ಕೂ ಶಾಂತಿಗೆ ಭಂಗವಾಗದಂತೆ ಪೊಲೀಸ್ ಹಾಗೂ ಇತರ ಭದ್ರತಾ ಸಂಸ್ಲೆಗಳು ಎಚ್ಚರಿಕೆ ವಹಿಸಲಿವೆ ಎಂದು ಅಸ್ತಾಂ ಡಿಜೆಪಿ ಕುಲಾ ಸ್ಟೆಕಿಯಾ ತಿಳಿಸಿದ್ದಾರೆ

ಈಗಾಗಲೇ ತೆಲುಗುದೇಶಂ ತೆಲಂಗಾಣ ಜನ ಸಮಿತಿ ಮತ್ತು ಸಿಪಿಐ ಜತೆ ಕಾಂಗ್ರೆಸ್ ಮಹಾ ಮೈತ್ರಿ ಮಾಡಿಕೊಂಡಿದೆ

ಪ್ರಧಾನಮಂತ್ರಿ ನರೇಂದ್ರ ಮೋದಿ ಬೆಂಗಳೂರಿನ ಬಸವನಗುಡಿಯ ಅನಂತಕುಮಾರ್ ಅವರ ನಿವಾಸಕ್ತೆ ತೆರಳಿ ಪಾರ್ಥಿವ ಶರೀರದ ಮೇಲೆ ಪುಷ್ಷಗುಚ್ಲವಿಟ್ಟು ಅಂತಿಮ ದರ್ಶನ ಪಡೆದು ಗೌರವ ಸಲ್ಲಿಸಿದರು

ಕೇಂದ್ರ ಸಚಿವ ಅನಂತಕುಮಾರ್ ಅವರ ಅಗಲಿಕೆಗೆ ಸಂತಾಪ ಸೂಚಿಸಲು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅಧ್ಯಕ್ಷತೆಯಲ್ಲಿ ಸಚಿವ ಸಂಪುಟದ ವಿಶೇಷ ಸಭೆ ನಡೆಯಿತು

ಅನಂತಕುಮಾರ್ ಅವರು ತಮ್ನ ಸುದೀರ್ಘ ರಾಜಕೀಯ ಬದುಕಿನಲ್ಲಿ ಕೇಂದ್ರದ ಪ್ರವಾಸೋದ್ಲಮ ಮತ್ತು ಸಂಸ್ಕೃತಿ ಯುವಜನ ವ್ಯವಹಾರಗಳು ಮತ್ತು ಕ್ರೀಡಾ ಖಾತೆ ಸಚಿವರಾಗಿ ನಗರಾಭಿವೃದ್ದಿ ಮತ್ತು ಬಡತನ ನಿರ್ಮೂಲನೆ ಹಾಗೂ ಗ್ರಾಮೀಣಾಭಿವೃದ್ದಿ ಸಚಿವರಾಗಿ ಸೇವೆ ಸಲ್ಲಿಸಿದ್ದರು ಅನೇಕ ಸಂಸದೀಯ ಸಮಿತಿಗಳ ಅಧ್ಯಕ್ಷರು ಮತ್ತು ಸದಸ್ವರಾಗಿ ಸಹ ಅವರು ಕೊಡುಗೆ ನೀಡಿದ್ದರು ಸಚಿವ ಸಂಪುಟ ಸಭೆ ಅಗಲಿದ ನಾಯಕನ ಕುಟುಂಬಕ್ಕೆ ಸರ್ಕಾರ ಮತ್ತು ದೇಶದ ಪರವಾಗಿ ಸಂತಾಪ ವ್ಯಕ್ತಪಡಿಸಿತು

ಅನಂತಕುಮಾರ್ ಅವರ ನಿಧನಕ್ಕೆ ಸಂತಾಪ ಸೂಚಿಸುವ ಹಾಗೂ ಅವರ ಕೊಡುಗೆಯನ್ನು ಪ್ರಶಂಸಿಸುವ ನಿರ್ಣಯವನ್ನು ಸಭೆಯಲ್ಲಿ ಅಂಗೀಕರಿಸಲಾಯಿತು

ಆಕ್ಷೇಪಾರ್ಹ ಅಂಶಗಳ ವಿರುದ್ದ ಪರಿಣಾಮಕಾರಿ ಕ್ರಮಕ್ಕಾಗಿ ದೆಹಲಿಯಲ್ಲಿ ನಿನ್ನೆ ಸಾಮಾಜಿಕ ಮಾಧ್ಯಮ ವೇದಿಕೆಯ ಅಧಿಕಾರಿಗಳೊಂದಿಗೆ ಕೇಂದ್ರ ಗ್ಬಹ ಕಾರ್ಯದರ್ಶಿ ರಾಜೀವ್ ಗೌಬಾ ಸಭೆ ನಡೆಸಿದರು ಸದಾ ಕಾಲ ಲಭ್ಯವಿರುವ ಭಾರತ ಮೂಲದ ಸಂಪರ್ಕ ವ್ಯಕ್ತಿಗಳನ್ನು ನೇಮಿಸಿಕೊಳ್ಳುವಂತೆ ಹಾಗೂ ವ್ಯವಸ್ಥೆಯೊಂದನ್ನು ರೂಪಿಸುವಂತೆ ಟ್ವಿಟ್ಟರ್ನ ಪ್ರತಿನಿಧಿಗಳಿಗೆ ಸಲಹೆ ಮಾಡಲಾಯಿತು ಎಂದು ಅಧಿಕೃತ ಪ್ರಕಟಣೆ ತಿಳಿಸಿದೆ ನಿಯಮಗಳನ್ನು ಪಾಲಿಸದಿದ್ದಲ್ಲಿ ಕಠಿಣ ಕಾನೂನು ಕ್ರಮಕ್ಕೆ ಅವಕಾಶವಿರುತ್ತದೆ ಎಂದು ಅಧಿಕಾರಿಗಳಿಗೆ ತಿಳಿಸಲಾಗಿದೆ ದ್ವೀಪ ಅಭಿವೃದ್ದಿ ಸಂಸ್ಥೆಯ ಆಶ್ರಯದಲ್ಲಿ ದ್ವೀಪಗಳಲ್ಲಿ ನಡೆದಿರುವ ಕಾರ್ಯಪ್ರಗತಿಯ ಪರಾಮರ್ಶೆಗಾಗಿ ಅಂಡಮಾನ್ನ ದಿಗ್ಲಿಪುರ್ಗೆ ನೀತಿ ಆಯೋಗದ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಅಮಿತಾಬ್ ಕಾಂತ್ ಸಲಹೆಗಾರ ಜಿತೇಂದ್ರ ಕುಮಾರ್ ಮತ್ತು ಹಸನಾ ಸಿನ್ಹಾ ಅವರನ್ನೊಳಗೊಂಡ ನೀತಿ ಆಯೋಗದ ತಂಡ ನಿನ್ನೆ ಭೇಟಿ ನೀಡಿತ್ತು ಸಮಗ್ರವಾಗಿ ಹಾಗೂ ಜೀವ ಪರಿಸರ ಸುಸ್ವಿರತೆ ಅಭಿವೃದ್ದಿಗಾಗಿ ಗುರುತಿಸಲಾಗಿರುವ ರಾಸ್ ಮತ್ತು ಸ್ತಿತ್ ದ್ವೀಪಗಳಿಗೆ ತಂಡ ಭೇಟಿ ನೀಡಿತ್ತು ಎಂದು ನಮ್ನ ದಿಗ್ಲಿಪುರ್ ಬಾತ್ನೀದಾರರು ವರದಿ ಮಾಡಿದ್ದಾರೆ ರಾಸ್ ಮತ್ತು ಸ್ನಿತ್ ದ್ವೀಪಗಳಲ್ಲಿ ಅಭಿವೃದ್ದಿ ಚಟುವಟಿಕೆಗಳನ್ನು ತ್ವರಿತಗೊಳಿಸುವಂತೆ ನೀತಿ ಆಯೋಗದ ಮುಖ್ಯ ಕಾರ್ಯನಿರ್ವಹಣಾ ಅಧಿಕಾರಿ ಅಲ್ಲಿನ ಅಧಿಕಾರಿಗಳಿಗೆ ನಿರ್ದೇಶನ ನೀಡಿದರು ಸ್ಟಿತ್ ದ್ವೀಪದ ತೀರ ಪ್ರದೇಶದಲ್ಲಿ ಮರಗಳ ತುದಿಯಲ್ಲಿನ ಡೇರೆಗಳು ಹಾಗೂ ವಿಶ್ವದರ್ಜೆಯ ವಾಸದ ಶಿಬಿರಗಳನ್ನು ಅಭಿವೃದ್ದಿಪಡಿಸುವಂತೆ ಅವರು ಸೂಚಿಸಿದರು

ಬಂಗಾಳಕೊಲ್ಲಿಯಲ್ಲಿ ಇನ್ನಷ್ಟು ತೀವ್ರಗೊಳ್ಳಲಿದೆ ಎಂದು ಹವಾಮಾನ ಇಲಾಖೆ ಮುನ್ನೂಚನೆ ನೀಡಿದೆ

ತೀವ್ರ ಚಂಡಮಾರುತವು ಕ್ರಮೇಣ ದುರ್ಬಲಗೊಳ್ಳುತ್ತದೆ ಮತ್ತು ತಮಿಳುನಾಡಿನ ರಾಮೇಶ್ವರಂ ಬಳಿಯ ಪಂಬನ್ ಮತ್ತು ಕಡಲೂರು ಬಳಿ ಭೂಕುಸಿತ ಉಂಟಾಗಬಹುದೆಂದು ಹೇಳಲಾಗಿದೆ

ಆಂಧ್ರಪ್ರದೇಶದ ಅನೇಕ ಸ್ಥಳಗಳೂ ಕೂಡ ಅತಿವೃಷ್ಠಿಗೆ ಸಾಕ್ಷಿಯಾಗಲಿದೆ